ಕೊರೊನಾ ಸೋಂಕು ಹತ್ತಿಕ್ಕಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದೇ ಏಕೈಕ ಉಪಾಯ ಲಾಕ್ಡೌನ್ ಕಠಿಣ ನಿರ್ಧಾರದ ಹೊರತು ಅನ್ನಮಾರ್ಗವಿಲ್ಲ ಸಾರ್ವಜನಿಕರು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿಯಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಮನವಿ

ದೇಶಾದ್ವಂತ ಲಾಕ್ಡೌನ್ ಆದೇಶದ ಪರಿಣಾಮಕಾರಿ ಜಾರಿಗೆ ಮೊದಲ ಆದ್ದತೆ ನೀಡುವಂತೆ ಗೃಹ ಸಚಿವಾಲಯದಿಂದ ಪರಿಷ್ಟತ ಮಾರ್ಗಸೂಚಿ ಬಿಡುಗಡೆ ಹೆದ್ದಾರಿಗಳಲ್ಲಿ ಮತ್ತು ನಗರಗಳಲ್ಲಿ ಜನ ಸಂಚಾರ ವಾಹನ ಸಂಚಾರ ಸಂಪೂರ್ಣ ನಿಲ್ಲಬೇಕೆಂದು ತಾಕೀತು

ಪಿಎಂ ಕೇರ್ಸ್ ನಿಧಿಗೆ ಎಂಪಿ ಲ್ಯಾಡ್ ನಿಧಿಯಿಂದ ಕನಿಷ್ಠ ಒಂದು ಕೋಟ ರೂಪಾಯಿ ನೀಡುವಂತೆ ಸಂಸದರಿಗೆ ಉಪರಾಷ್ಟಪತಿ ಮತ್ತು ಲೋಕಸಭಾ ಅಧ್ಯಕ್ಷರ ಮನವಿ

ರಾಜ್ಯದಲ್ಲಿ ಕೊರೊನಾ ವ್ಯವಸ್ಥೆಗಳ ಮೇಲುಸ್ತುವಾರಿಗೆ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಕಾರ್ಯಪಡೆ ರಚನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ದೇಶ ಮತ್ತು ಜನರ ಆರೋಗ್ಡ ಕಾಪಾಡುವ ಏಕೈಕ ಉದ್ದೇಶದಿಂದ ಲಾಕ್ಡೌನ್ ಆದೇಶ ಜಾರಿ ಮಾಡಿದ್ದು ಪ್ರತಿಯೊಬ್ಬರೂ ಇದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಮನವಿ ಮಡಿದ್ದಾರೆ ಇಂದು ಬೆಳಗ್ಗೆ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ಈಗಿನ ಸಂಕಷ್ಟ ಸನ್ನಿವೇಶದಲ್ಲಿ ಲಾಕ್ಡೌನ್ ಆದೇಶ ಕಠಿಣ ಎನಿಸಿದರೂ ಅನ್ಯ ಮಾರ್ಗವೇ ಇಲ್ಲ ಸೋಂಕಿನ ವಿರುದ್ಧದ ಸಮರದಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಬಹಳ ಬಹಳ ಮುಖ್ಯವಾಗಿರುವುದರಿಂದ ಸಾರ್ವಜನಿಕರು ಮನೆಗಳಿಂದ ಹೊರಬರದೇ ಸಹಕರಿಸಬೇಕಾಗಿದೆ

ಸಂಕಷ್ಟದ ಸಮಯದಲ್ಲೂ ವೈದ್ಯಕೀಯ ಸಮುದಾಯ ಕೊರೊನಾ ಸೋಂಕು ತೊಲಗಿಸಲು ಸಂಕಲ್ಪ ಮಾಡಿ ಸೋಂಕಿತರ ಆರೈಕೆಯಲ್ಲಿ ತೊಡಗಿದೆ ದೇಶದ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸುವುದಾಗಿ ಮೋದಿ ಹೇಳಿದ್ದಾರೆ

ಕೊರೊನಾ ವಿರುದ್ಧ ಹೋರಾಡಲು ರೋಗಿಗಳಗೆ ನೆರವಾಗಲು ಪಿಎಂ ಕೇರ್ಲೆ ನಿಧಿ ಸ್ಥಾಪಿಸಾಗಿದೆ ಎಲ್ಲಾ ವರ್ಗದ ಜನಸಮುದಾಯ ಈ ನಿಧಿಗೆ ಉದಾರ ದೇಣಿಗೆ ನೀಡಬೇಕೆಂದು ಪ್ರಧಾನಿ ಕಳಕಳಿಯ ಮನವಿ ಮಾಡಿದ್ದಾರೆ ಕೊರೊನಾ ಸೋಂಕಿತರ ಸಂಪರ್ಕಕ್ಕೆ ಬಂದು ಈಗ ಕ್ವಾರಂಟೈನ್ನಲ್ಲಿ ಇರುವವರ ಬಗ್ಗೆ ಕೋಪ ಅಥವಾ ತಿರಸ್ಕಾರ ಮಾಡಬಾರದು ಅವರು ಅಪರಾಧಿಗಳಲ್ಲ ಸರ್ಕಾರದ ಆದೇಶ ನೀಡಿರುವುದರಿಂದಲೇ ಅವರನ್ನು ಕ್ವಾರಂಟೈನ್ಗೊಳಿಸಲಾಗಿದೆ ತಮ್ಮಿಂದ ಇತರರಿಗೂ ಸೋಂಕು ಹರಡಬಾರದು ಎನ್ನುವ ಉದ್ದೇತದಿಂದ ಇವರು ಸ್ವಯಂ ಪ್ರತ್ಯೇಕವಾಗಿ ಇರುತ್ತಿದ್ದಾರೆ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 ಸೋಂಕಿನ ಲಕ್ಷ್ಣಗಳಲ್ಲದಿದ್ದರೂ ಮನೆಗಳಂದ ಹೊರಬರುತ್ತಿಲ್ಲ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 ಅಂತಹವರ ಬಗ್ಗೆ ಇತರರು ಸಹಾನುಭೂತಿಯಿಂದ ಸಹಕರಿಸಬೇಕು ಎಂದು ಮೋದಿ ಮನವಿ ಮಾಡಿದರು ಬಡವರು ಕೂಲಿ ಕಾರ್ಮಿಕರು ಅಶಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸರ್ಕಾರ ಸಾಧ್ಯವಾದಷ್ಟು ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದೆ ದೇಶವಾಸಿಗಳು ಸಹ ಈ ಸಂದರ್ಭದಲ್ಲಿ ಮಾನವೀಯತೆ ಮೆರೆಯಬೇಕೆಂದು ಪ್ರಧಾನಮಂತ್ರಿ ಮನವಿ ಮಾಡಿದರು ಕೊರೊನಾ ಸೋಂಕು ತಡೆಗಟ್ಟುವ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ತ್ರಮ ಕುರಿತು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು

ಸಭೆಯ ಆರಂಭಕ್ಕೂ ಮುನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ಸರ್ಕಾರ ಎಲ್ಲಾ ಅಗತ್ಯ ಮುನ್ನೆಚ್ಚರಿಕೆ ತ್ರಮ ಕೈಗೊಂಡಿದೆ ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಆಗಬೇಕಾಗಿರುವ ವ್ಯವಸ್ಥೆಗಳ ಮೇಲುಸ್ತುವಾರಿಗೆ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ರಚಿಸಲಾಗಿದೆ ಎಂದು ತಿಳಿಸಿದರು

ಕೊರೊನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಾಜ್ಯಾದ್ವಂತ ಮತ್ತಷ್ಟು ಬಿಗಿ ಕ್ರಮ ಕೈಗೊಳ್ಳಲಾಗಿದೆ

ಕಾರವಾರದಲ್ಲಿ ಭಾರತೀಯ ನೌಕಾಪಡೆಯ ಪತಂಜಲಿ ಪಡಗನ್ನು ಆಸ್ಪತ್ರೆಯನ್ನಾಗಿ ಪರಿವರ್ತಿಸಲಾಗಿದ್ದು

ರಾಜ್ಯ ಸರ್ಕಾರದ ಮನವಿ ಮೇರೆಗೆ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಹಡಗಿನಲ್ಲಿ ಐಸೋಲೇಷನ್ ವಾರ್ಡ್ಗಳನ್ನು ನಿರ್ಮಿಸಿದ್ದು ಅಗತ್ಯ ಸುರಕ್ಷಿತ ತ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಹರೀಶ್ ಕುಮಾರ್ ಹೇಳಿದ್ದಾರೆ ಮಂಡ್ಕ ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೊನಾ ಸೋಂಕಿನ ಏಳು ಪ್ರಕರಣಗಳು ದೃಢಪಟ್ಟಿವೆ ನೆರೆಯ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕೊರೊನಾ ಪ್ರಕರಣಗಳು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಗಡಿ ರಕ್ತೆಯನ್ನು ಬಂದ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಂಧೂ ಬಿ ರೂಪೇಶ್ ಹೇಳದ್ದಾರೆ ಈ ನಡುವೆ ವಲಸೆ ಕಾರ್ಮಿಕರಿಗೆ ಜಿಲ್ಲೆಯ ಮುಜರಾಯಿ ದೇವಾಲಯಗಳಲ್ಲಿ ಊಟದ ವ್ಯವಸ್ಥೆ ಮಾಡಬೇಕೆಂದು ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚಿಸಿದ್ದಾರೆ

ಬೆಂಗಳೂರು ನಗರದಲ್ಲಿ ರೈಲ್ವೆ ದಿನಗೂಲಿ ನೌಕರರಿಗೆ ಆಹಾರದ ತೊಂದರೆಯಾಗದಂತೆ ರೈಲ್ವೆ ಸಂರಕ್ಷಣಾ ಪಡೆ ಆಹಾರದ ಪೊಟ್ಟಣಗಳನ್ನು ವಿತರಣೆ ಮಾಡುತ್ತಿದೆ ಎಂದು ಬೆಂಗಳೂರು ರೈಲ್ವೆ ವಿಭಾಗ ಪ್ರಕಟಣೆಯಲ್ಲಿ ತಿಳಿಸಿದೆ ಹೆಜ್ಜಾಲದಲ್ಲಿ ಭಾರತೀಯ ರೈಲ್ವೆ ವಿಪತ್ತು ನಿರ್ವಹಣಾ ಸಂಸ್ಥೆ ವತಿಯಿಂದ ಕ್ವಾರಂಟೈನ್ ಸೌಲಭ್ಧದ ಕೊಠಡಿಗಳನ್ನು ರೋಗಿಗಳ ಚಿಕಿತ್ಸೆಗಾಗಿ ಕಾಯ್ದಿರಿಸಿದ್ದು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಬೆಂಗಳೂರು ನಗರದ ಎಲ್ಲಾ ರೈಲ್ವೆ ಕಚೇರಿಗಳಿಗೆ ವೈದ್ಯಕೀಯ ಸಿಬ್ಬಂದಿ ಭೇಟ ನೀಡಿ ಸಿಬ್ಬಂದಿಗೆ ಆರೋಗ್ಯ ಮತ್ತು ಶುಚಿತ್ವ ಪಾಲನೆಯ ಬಗ್ಗೆ ಮಾರ್ಗದರ್ಶನ ಮಾಡುತ್ತಿದೆ

ಕೇಂದ್ರ ಮಾರ್ಗಸೂಚಿ ಕೊರೊನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಇಂದು ಮತ್ತೊಂದು ಮಾರ್ಗಸೂಚಿಯನ್ನು ರವಾನಿಸಿದೆ

ಕಾರ್ಮಿಕರಿಗೆ ವೇತನ ಕಡಿತ ಮಾಡಬಾರದು

ಅಗತ್ಯ ಮಸ್ತುಗಳ ಪೂರೈಕೆಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು

ಕಟಾವು ಮತ್ತು ಸುಗ್ಗಿಯ ಚಟುವಟಿಕೆಗಳಗೆ ಯಾವುದೇ ನಿರ್ಬಂಧ ಇಲ್ಲ

ಕೃಷಿ ಉತ್ತನ್ನಗಳನ್ನು ದೆಂಬಲ ದೆಲೆಯಲ್ಲಿ ಖರೀದಿ ಮಾಡಿ ಕಾಪು ದಾಸ್ತಾನು ಮಾಡಲು ಲಾಕ್ಡೌನ್ ಆದೇತದಿಂದ ವಿನಾಯಿತಿ ನೀಡಲಾಗಿದೆ

ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವ ಪ್ರಯತ್ನಗಳಿಗೆ ಎಲ್ಲಾ ಸಂಸದರು ಸಹಕರಿಸಬೇಕು ಸಂಸದರ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ ಕನಿಷ್ಠ ಒಂದು ಕೋಟ ರೂಪಾಯಿಯನ್ನು ಪ್ರಾರಂಭಿಕ ದೇಣಿಗೆಯಾಗಿ ನೀಡಬೇಕೆಂದು ಮನವಿ ಮಾಡುವುದಾಗಿ ಉಪರಾಷ್ಷಪತಿ ಎಂ

ಇದಕ್ಕೆ ಸಮ್ಮತಿ ಸೂಚಿಸುವ ಪತ್ರವನ್ನು ಎಲ್ಲಾ ಸಂಸದರು ಅಂಕಿಸಂಖ್ಯೆ ಮತ್ತು ಕಾರ್ಯಕ್ರಮ ಜಾರಿ ಸಚಿವಾಲಯಕ್ಕೆ ಕಳುಹಿಸಬೇಕೆಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮನವಿ ಮಾಡಿದ್ದಾರೆ